ಆಯೋಜನೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಅಫ್ಟನ್ ರಾಷ್ಟಾಧ್ಯಕ್ಷರ ಕೃತಜ್ಞತೆ ಕರ್ನಾಟಕದಲ್ಲಿ ಕೊರೋನಾ ಸೋಂಕು ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕೇಂದ್ರೀಯ ತಂದ ಇಂದು ರಾಜ್ಯಕ್ಕೆ ಭೇಟಿ ನೀಡಿದೆ ಬೆಂಗಳೂರಿನಲ್ಲಿ ಮುಖ್ಯಮಂತಿ ಬಿ ಎಸ್

ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿ ಆರತಿ ಆಹುಜಾ ಇಎಂಆರ್ ನಿರ್ದೇಶಕ ಪಿ

ಶ್ರೀರಾಮುಲು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಹಾಗೂ ಇಲಾಖೆಯ ಉನ್ನತ ಅಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಕೊರೋನಾ ಪರಿಸ್ಥಿತಿ ನಿರ್ವಹಣೆಗೆ ರಾಜ್ಯ ಸರ್ಕಾರಕ್ಕೆ ಅಗತ್ಯ ನೆರವು ನೀಡುವ ಕುರಿತಂತೆ ಸಮಾಲೋಚನೆ ನಿರೀಕ್ವಿತ

ಖಾಸಗಿ ಹಾಗೂ ಸರ್ಕಾರಿ ಪ್ರಯೋಗಾಲಯಗಳಿಗೆ ಕೋವಿಡ್ ಪರೀಕ್ಷೆ ನಡೆಸಲು ಅನುಮತಿ ಕಲ್ಲಿಸುವ ಮೂಲಕ ದೇಶದಲ್ಲಿ ಪರೀಕ್ಷಾ ಸಾಮಥ್ಯವನ್ನು ಹೆಚ್ಚಿಸಲು ಐಸಿಎಂಆರ್ ನಿರಂತರ ಪ್ರಯತ್ನ ನಡೆಸುತ್ತಿದೆ

ಇಬ್ಬರು ಸೋಂಕಿತರು ಗುಣಮುಖರಾಗಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದಾರೆ

ತಮಿಳುನಾದಿನ ಚೆನ್ಟೈನಲ್ಲಿ ಕೊರೋನಾ ಪರಿಸ್ಡಿತಿ ಈಗ ನಿಯಂತ್ರಣಕ್ಕೆ ಬಂದಿರುವುದಾಗಿ ಆರೋಗ್ಯ ಸಚಿವ ಡಾ

ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಲಾಕ್ಡೌನ್ ನಿಯಮಗಳನ್ನು ಇತ್ತೀಚೆಗೆ ಕೊಂಚ ತೆರವುಗೊಳಿಸಿದ ನಂತರವೂ ಪರಿಸ್ತಿತಿ ನಿಯಂತ್ರಣದಲ್ಲಿ ಇರುವುದನ್ನು ಗಮನಿಸಿದರೆ ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಸುಧಾರಿಸುವ ನಿರೀಕ್ಷೆ ಇದೆ ಎಂದು ಹೇಳಿದರು

ವೆಲ್ಲೂರು ಮತ್ತು ಪಕ್ಕದ ರಾಣಿಪೇಟ್ ಜಿಲ್ಲೆಗಳಲ್ಲಿ ಅಂಗದಿ ಮಳಿಗೆಗಳಿಗೆ ವಿಧಿಸಲಾಗಿದ್ದ ನಿರ್ಬಂಧಗಳು ತೆರವಾಗಿವೆ

ಈ ಸಂಬಂಧ ಅಲ್ಲಿನ ಸರ್ಕಾರ ಹೊರಡಿಸಿರುವ ನೂತನ ಆದೇಶದಂತೆ ರಾಜ್ಯದಲ್ಲಿ ಕಂಟ್ಟೆನ್ಮೆಂಟ್ ವಲಯಗಳ ಹೊರಗೆ ಕಾರ್ಯನಿರ್ವಹಿಸುವ ಹೋಟೆಲ್ಗಳು ಲಾಡ್ಜ್ಗಳು ಮತ್ತು ಅತಿಥಿ ಗ್ಬಹಗಳನ್ನು ನಾಳೆಯಿಂದ ಮತ್ತೆ ತೆರಯಲು ಅನುಮತಿ ದೊರೆಯಲಿದೆ

ಆದರೆ ಶಾಪಿಂಗ್ ಮಾಲ್ಗಳಲ್ಲಿರುವ ಹೋಟೇಲ್ಗಳಿಗೆ ಈ ಆದೇಶ ಅನ್ವಯವಾಗುವುದಿಲ್ಲ ಮತ್ತೆ ಸೇವೆಯನ್ನು ಆರಂಭಿಸಲು ಅವಕಾಶ ದೊರೆತಿರುವ ಹೋಟೆಲ್ಗಳಲ್ಲಿ ಲಿಫ್ಚ್ಗಳು ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಸೇರಿದಂತೆ ಜನ ದಟ್ಟಣೆ ನಿರ್ವಹಣೆಗೆ ಸಮರ್ಪಕ ವ್ಯವಸ್ಥೆಗಳ ಖಾತರಿಗೆ ಹಾಗೂ ರಿಸೆಪ್ಲನ್ ಟೇಬಲ್ಗಳ ಬಳಿ ಗ್ರಾಹಕರಿಗೆ ಕಡ್ಡಾಯವಾಗಿ ತಪಾಸಣೆ ಮಾಡಲು ಥರ್ಮಲ್ ಸ್ಕ್ರೀನಿಂಗ್ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳಬೇಕೆಂದು ಹೋಟೆಲ್ ಮಾಲೀಕರಿಗೆ ನಿರ್ದೇಶಿಸಲಾಗಿದೆ

ದಕ್ಷಿಣ ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯ ಗುಸೋ ಪ್ರದೇಶದಲ್ಲಿ ಉಗ್ರರು ಮತ್ತು ಭಯೋತ್ಪಾದಕರ ನದುವೆ ಈ ಚಕಮಕಿ ನಡೆಯಿತು

ಭದ್ರತಾಪಡೆ ಶಂಕಿತ ಪ್ರದೇಶವನ್ನು ಸುತ್ತುವರಿದಾಗ ಭಯೋತ್ಸಾದಕರು ಅವರ ಮೇಲೆ ಗುಂಡಿನ ದಾಳಿ ನಡೆಸಿದರು ಜಂಟಿ ತಂಡ ಮರು ದಾಳಿ ನಡೆಸಿದಾಗ ಒಬ್ಬ ಉಗ್ರನ ಹತ್ಯೆಯಾಗಿದೆ ಆತನ ಗುರುತು ಪತ್ತೆ ಕಾರ್ಯ ಪ್ರಗತಿಯಲ್ಲಿದೆ ಇತ್ತೀಚಿನ ವರದಿ ಬಂದಾಗ ಭದ್ರತಾಪಡೆಗಳ ಕಾರ್ಯಾಚರಣೆ ಮುಂದುವರಿದಿದೆ ಎಂದು ನಮ್ಮ ಬಾತ್ವೀದಾರರು ವರದಿ ಮಾಡಿದ್ದಾರೆ ಟಿಕ್ಟಾಕ್ ಸೇರಿದಂತೆ ಚೀನಾದ ಸಾಮಾಜಿಕ ಮಾಧ್ಯಮ ಆಪ್ಗಳನ್ನು ನಿಷೇಧಿಸಲು ಅಮೆರಿಕ ನಿಶ್ಚಿತವಾಗಿಯೂ ಪರಿಶೀಲಿಸಲಿದೆ ಎಂದು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮ್ವೆಕ್ ಪಾಂಪಿಯೋ ಹೇಳಿದ್ದಾರೆ ಟಿಕ್ಟಾಕ್ ಬಳಕೆದಾರರ ದತ್ತಾಂಶಗಳ ನಿರ್ವಹಣೆಗೆ ಸಂಬಂಧ ರಾಷ್ಟೀಯ ಭದ್ರತೆಯ ಬಗ್ಗೆ ಅಮೆರಿಕಾದ ಸಂಸದರು ಕಳವಳ ವ್ಯಕ್ತಪದಿಸಿದ್ದಾರೆ

ಕೆಲವೇ ದಿನಗಳಲ್ಲಿ ಹಾಂಗ್ಕಾಂಗ್ ಮಾರುಕಟ್ಟೆಗಳಿಂದಲೂ ಟಿಕ್ಟಾಕ್ ಮಾಯವಾಗಲಿದೆ ಎಂದು ಮಾಧ್ಯಮ ವರದಿಗಳು ಹೇಳಿವೆ ಪ್ರತಿ ವರ್ಷದ ಸಾವನ್ ಪವಿತ್ರ ಮಾಸದಲ್ಲಿ ವಾರಣಾಸಿಯ ಸುಪ್ರಸಿದ್ದ ಕಾಶಿ ವಿಶ್ವನಾಥ ದೇಗುಲಕ್ಕೆ ಲಕ್ಷಾಂತರ ಶಿವಭಕ್ತರು ಭೇಟಿ ನೀಡುತ್ತಾರೆ

ಪ್ರಸಾದವನ್ನು ಭಕ್ತಾಧಿಗಳ ಮನೆ ಮನೆಗೆ ತಲುಪಿಸುವ ಯೋಜನೆಯನ್ನು ಅಂಚೆ ಇಲಾಖೆ ಹಾಗೂ ಕಾಶಿ ವಿಶ್ವನಾಥ ದೇಗುಲ ಟ್ರಸ್ಟ್ ಜಂಟಿಯಾಗಿ ಆರಂಭಿಸಿದ್ದು ಯೋಜನೆ ಆರಂಭಿಸಿದ ಮೊದಲ ದಿನವೇ ಭಕ್ತಾಧಿಗಳಲ್ಲಿ ಈ ಯೋಜನೆ ಜನಪ್ರಿಯಗೊಂಡಿದೆ

ಇಂದು ನಡೆದ ವರ್ಚುಯಲ್ ಸಭೆಯಲ್ಲಿ ತಾಲಿಬಾನ್ನೊಂದಿಗೆ ಶಾಂತಿ ಮಾತುಕತೆ ಕುರಿತು ಪ್ರಾದೇಶಿಕ ಹಾಗೂ ಜಾಗತಿಕ ಒಮ್ಮತ ರೂಪಿಸುವುದು ಸೇರಿದಂತೆ ಹಲವು ವಿಷಯಗಳನ್ನು ಚರ್ಚಿಸಿದ್ದಾಗಿ ಅಫ್ಪಾನ್ ಅಧ್ಯಕ್ಷರು ಹೇಳಿದ್ದಾರೆ